ಇಂದು ರಾಷ್ಟೀಯ ಪ್ರಸಾರ ದಿನ ಮಾಹಿತಿ ಮನರಂಜನೆ ಒದಗಿಸುವಲ್ಲಿ ರೇಡಿಯೋ ಅತ್ಯಂತ ಸರಳ ಮಾಧ್ಚಮ ಪ್ರಕಾಶ್ ಜಾವಡೇಕರ್

ದತ್ತಾಂಶ ಖಾಸಗಿತನ ರಕ್ಷಣೆಗೆ ಸರ್ಕಾರ ಬದ್ದ ಸದ್ಯದಲ್ಲೇ ಈ ಕುರಿತ ಸುರಕ್ಷತಾ ಕಾನೂನು ಅನುಷ್ಠಾನ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವರ ಹೇಳಿಕೆ

ಈಶಾನ್ಯ ವಲಯದಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಸ್ತುತ ಆದ್ಯತೆ ನೀಡಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳದ್ದಾರೆ ಮಣಿಪುರ ಜಲ ಪೂರೈಕೆ ಯೋಜನೆಯ ಶಂಕುಸ್ಥಾಪನೆ ಸಮಾರಂಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾಲ್ಗೊಂಡ ಅವರು ಮಣಿಪುರ ರಾಜ್ಯದಲ್ಲಿ ಪ್ರಗತಿಗೆ ಇದ್ದ ಅಡೆತಡೆಗಳು ಈಗ ಇತಿಹಾಸದ ಭಾಗವಾಗಿವೆ ಅಸ್ಲಾಂನಲ್ಲಿ ಹಿಂಸಾಚಾರದ ಯುಗ ಅಂತ್ಯವಾಗಿದೆ ಎಂದರು

ಬ್ರು ರಿಯಾಂಗ್ ನಿರಾತ್ರಿತರು ಪ್ರಸ್ತುತ ಉತ್ತಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ಹೇಳಿದರು ಈಶಾನ್ಯ ರಾಜ್ಯಗಳನ್ನು ದೇಶದ ಇತರ ರಾಜ್ಯಗಳೊಂದಿಗೆ ಬೆಸೆಯಲು ಸರ್ಕಾರ ನಿರಂತರ ಪ್ರಯತ್ನ ನಡೆಸಿದೆ ಈಶಾನ್ಯ ರಾಜ್ಯಗಳಲ್ಲಿ ಹೆದ್ದಾರಿಗಳು ರೈಲ್ವೆ ಮಾರ್ಗಗಳು ಮತ್ತು ವಿಮಾನ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳನ್ನು ಸತತವಾಗಿ ನಡೆಸಲಾಗುತ್ತಿದೆ ಎಂದು ಹೇಳದರು

ಬಳಿಕ ಮಾತನಾಡಿ ಜಾಗತಿಕ ಹವಾಮಾನ ಬದಲಾವಣೆ ಸವಾಲನ್ನು ಎದುರಿಸಲು ಮರಗಳನ್ನು ಬೆಳೆಸುವುದು ಅತ್ಯುತ್ತಮ ಪರಿಹಾರವಾಗಲಿದ್ದು ಪರಿಸರ ರಕ್ಷಣೆ ಭಾರತೀಯ ಪರಂಪರೆ ಮತ್ತು ಮರಾಣಗಳ ಅವಿಭಾಜ್ಯ ಅಂಗವಾಗಿದೆ ಎಂದರು

ಆದಾಗ್ಡೂ ದೇಶದಲ್ಲಿ ಕೊರೋನಾ ಮರಣ ದರ ಸತತವಾಗಿ ಇಳಮುಖವಾಗುತ್ತಿದೆ ಎಂದು ವಿವರಿಸಲಾಗಿದೆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ ಆಜಾದ್ ಅವರ ಜನ್ಮದಿನವನ್ನು ಇಂದು ಆಚರಿಸಲಾಗುತ್ತಿದೆ ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದು ಭಾರತ ಮಾತೆಯ ಇಬ್ಬರು ವೀರ ಸುಪುತ್ರರ ಜನ್ಲದಿನದಂದು ಮಹಾನ್ ಹೋರಾಟಗಾರರನ್ನು ಸ್ಮರಿಸೋಣ ಎಂದಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಿಲಕರು ತಮ್ಮ ಪ್ರಖರ ಚಿಂತನೆಗಳ ಮೂಲಕ ಹೊಸ ದಿಕ್ಕು ತೋರಿದ್ದರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಎನ್ನುವ ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹಚ್ಚಿದ್ದರು ಎಂದು ನೆನಪಿಸಿಕೊಂಡಿದ್ದಾರೆ ಸ್ವದೇಶಿ ಉತ್ಪನ್ನಗಳ ಬಳಕೆ ಶಿಕ್ಷಣ ಮತ್ತು ಸ್ವರಾಜ್ಯ ಪರಿಕಲ್ಪನೆಗೆ ಉತ್ತೇಜನ ಲೋಕಮಾನ್ಯರ ಕನಸಾಗಿತ್ತು ಆದರ್ಶಮಯ ಜೀವನ ಹೋರಾಟ ಮತ್ತು ದೇಶಭಕ್ತಿಗಳಿಗೆ ತಿಲಕರು ಸದಾಕಾಲಕ್ಕೂ ಅನುಕರಣೀಯ ವ್ಯಕ್ತಿಯಾಗಿದ್ದಾರೆ ಎಂದು ಅಮಿತ್ ಶಾ ಹೇಳಿದ್ದಾರೆ ಮತ್ತೊಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ ಆಜಾದ್ ಅಪಾರ ಧೈರ್ಯ ದೇಶಭಕ್ತಿ ಮತ್ತು ತ್ಯಾಗ ಬಲಿದಾನಕ್ಕೆ ಮತ್ತೊಂದು ಹೆಸರಾಗಿದ್ದಾರೆ ಎಂದು ಅಮಿತ್ ಶಾ ಬಣ್ಣಿಸಿದ್ದಾರೆ ಸಮಾಚಾರ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅವರೂ ಸಹ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಮೂಲ್ಯ ಕೊಡುಗೆ ನೀಡಿದ್ದ ಈ ಇಬ್ಬರು ಹಿರಿಯರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ

ಜನರಿಗೆ ಮಾಹಿತಿ ಶಿಕ್ಷಣ ಮತ್ತು ಮನರಂಜನೆ ನೀಡುತ್ತಾ ಬಹುಜನ ಹಿತಾಯ ಬಹುಜನ ಸುಖಾಯ ತತ್ವದ ಅಡಿಯಲ್ಲಿ ಆಕಾಶವಾಣಿ ಕಾರ್ಯ ನಿರ್ವಹಿಸುತ್ತಿದೆ ರಾಷ್ಟೀಯ ಪ್ರಸಾರ ದಿನದ ಅಂಗವಾಗಿ ದೇಶದ ಜನತೆಗೆ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಶುಭ ಕೋರಿದ್ದು ಮನರಂಜನೆಯೊಂದಿಗೆ ಮಾಹಿತಿ ನೀಡುವಲ್ಲಿ ರೇಡಿಯೊ ಅತಿ ಸರಳ ಮತ್ತು ಪ್ರಮುಖ ಮಾಧ್ಯಮವಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ

ಪ್ರಸಕ್ತ ಆಧುನಿಕ ಯುಗದಲ್ಲಿ ವಿಶ್ವಾಸಾರ್ಹ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆ ನಿರ್ಮಿಸುವುದು ಅತ್ಯಗತ್ಯ ಎಂದ ಸಚಿವರು ಇದರಿಂದ ಸಾಮಾಜಿಕ ಪರಿವರ್ತನೆ ಸಾಧ್ಯವಾಗಲಿದೆ ಎಂದು ಪ್ರತಿಪಾದಿಸಿದರು

ಕೇರಳದಲ್ಲಿ ಚಿನ್ನದ ಕಳ್ಳಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಅಕ್ರಮ ಪಣ ವರ್ಗಾವಣೆ ಪ್ರಕರಣ ದಾಖಲಿಸಿದೆ ಚಿನ್ನದ ಕಳ್ಳಸಾಗಣೆ ಜತೆಗೆ ಭಯೋತ್ವಾದನೆಗೆ ಹಣಕಾಸು ನೆರವು ಕುರಿತಂತೆ ಸಹ ತನಿಖೆ ನಡೆಸಲಾಗುತ್ತಿದ್ದು ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಹಾಗೂ ಸೀಮಾಸುಂಕ ಇಲಾಖೆಯೊಂದಿಗೆ ಜಾರಿ ನಿರ್ದೇಶನಾಲಯ ನಿರಂತರ ಸಂಪರ್ಕದಲ್ಲಿದೆ

ಜಿ

ಪ್ರಕರಣ ಕುರಿತಂತೆ ಈವರೆಗೆ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದ್ದು

ಫ್ರಾನ್ಸ್ನಿಂದ ರಫೇಲ್ ಸರಣಿಯ ಮೊದಲ ಐದು ಸಮರ ವಿಮಾನಗಳು ಈ ತಿಂಗಳ ಅಂತ್ಯಕ್ಕೆ ಭಾರತಕ್ಕೆ ಬಂದಿಳಿಯಲಿವೆ ಅಂಬಾಲದಲ್ಲಿರುವ ಭಾರತೀಯ ವಾಯುಪಡೆ ನೆಲೆಯಲ್ಲಿ ಈ ತಿಂಗಳಾಂತ್ಯಕ್ಕೆ ಈ ವಿಮಾನಗಳ ಕಾರ್ಯ ನಿರ್ವಹಣೆ ಆರಂಭವಾಗಲಿದೆ

ಈ ವಿಮಾನಗಳ ಚಾಲನೆ ಕಾರ್ಯ ನಿರ್ವಹಣೆ ತಾಂತ್ರಿಕ ವ್ಯವಸ್ಥೆ ಕುರಿತು ಭಾರತೀಯ ಸಿಬ್ಬಂದಿಗೆ ಪ್ರಾನ್ಸ್ನಲ್ಲಿ ಈಗಾಗಲೆ ತರಬೇತಿ ನೀಡಲಾಗಿದೆ ಕ್ಷಿಪಣಿಗಳು ಸೇರಿದಂತೆ ವಿಮಾನದ ಹೆಚ್ಚುವರಿ ಭಾಗಗಳನ್ನು ಈಗಾಗಲೆ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ ಈ ವಿಮಾನದ ಎಂಜಿನ್ಗಳು ಕೋಲ್ಡ್ ಸ್ಟಾರ್ಟ್ ಸಾಮರ್ಥ್ಯ ಹೊಂದಿದ್ದು ಲಡಾಬ್ನಂತಹ ಅತಿ ಎತ್ತರದ ಹಿಮ ಪ್ರದೇಶಗಳಲ್ಲೂ ಕಾರ್ಯ ನಿರ್ವಹಣೆ ಸಾಮರ್ಥ್ಯ ಹೊಂದಿವೆ ಅಲ್ಲದೆ ಆಗಸದಿಂದ ಆಗಸಕ್ಕೆ ಚಿಮ್ಮವ ಮೀಟಿಯರ್ ಕ್ಷಿಪಣಿ ಮತ್ತು ಸ್ಕಾಲ್ಪ್ ಕ್ರೂಸ್ ಕ್ಷಿಪಣಿಗಳಿಂದ ಸಜ್ಜಿತವಾಗಿದ್ದು

ರಫೇಲ್ ಸರಣಿಯ ಮೊದಲ ವಿಮಾನವನ್ನು ಕಳೆದ ಅಕ್ಟೋಬರ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಅವರಿಗೆ ಪ್ರಾನ್ಸೆನಲ್ಲಿ ಸಾಂಕೇತಿಕವಾಗಿ ಹಸ್ತಾಂತರಿಸಲಾಗಿತ್ತು